ಎಸ್ ಯಡಿಯೂರಪ್ಪ ಬೆಂಗಳೂರಿನ ವಸಂತನಗರ ದಲ್ಲಿಂದು ಮನೆ ಮನೆಗೆ ತೆರಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಈ ವಿಷಯದಲ್ಲಿ ತಪ್ಪು ಮಾಹಿತಿಗಳಿಗೆ ಕಿವಿಗೊಡಬಾರದು ಎಂದು ಹೇಳದರು

ಕಾಯ್ದೆಯ ಬಗ್ಗೆ ಅಲ್ಲಸಂಖ್ಯಾತರಲ್ಲಿ ವಿಪಕ್ಷಗಳು ಗೊಂದಲ ಮೂಡಿಸಿವೆ ಆದ್ದರಿಂದ ಈ ಅಭಿಯಾನ ಆರಂಭಿಸಲಾಗಿದೆ ಎಂದರು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಕೂಡ ಬೆಂಗಳೂರಿನಲ್ಲಿಂದು ಸಿಎಎ ಕುರಿತು ಜಾಗ್ಯತಿ ಮೂಡಿಸಿದರು ಈ ವೇಳೆ ಮಾತನಾಡಿದ ಅವರು ಸಿಎಎ ಹೆಸರಿನಲ್ಲಿ ಎನ್ಆರ್ಸಿ ದುರುಪಯೋಗವಾಗುತ್ತಿದೆ ಎಂಬುದು ಸುಳ್ಳು ಕಾಂಗ್ರೆಸ್ ಪಕ್ಷ ಜನರಲ್ಲಿ ತಪ್ಪು ಭಾವನೆ ಬಿತ್ತುವ ಪ್ರಯತ್ನ ಮಾಡುತ್ತಿದೆ ಭಾರತದಲ್ಲಿರುವ ಮುಸ್ಲಿಮರಿಗೆ ಎಲ್ಲ ರೀತಿಯ ಸ್ವಾನಮಾನ ಗೌರವ ಸಿಗುತ್ತಿದೆ ಪೌರತ್ವ ಕಾಯ್ದೆ ಜಾರಿಗೊಳಿಸುವುದರಿಂದ ಹಿಂದೆ ಸರಿಯುವುದಿಲ್ಲ ಎಂದು ಹೇಳಿದರು ಶಿವಮೊಗ್ಗ ನಗರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೆ

ಈಶ್ವರಪ್ಪ ಪೌರತ್ವ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು

ಎಸ್

ಚಿತ್ರಕಲಾ ಪರಿಷತ್ತಿನ ಆವರಣ ಕುಮಾರ ಕೃಪಾ ರಸ್ತೆಯ ಇಕ್ಕೆಲಗಳಲ್ಲಿ ಸಾಲು ಸಾಲಾಗಿ ಜೋಡಿಸಿರುವ ತೈಲಚಿತ್ರ ಜಲಚಿತ್ರ ಕಾಸ್ಷ ಶಿಲ್ಪ ಬದಿರು ಕಲೆ ಉಬ್ಬು ಕಲೆ ವರ್ಣ ಚಿತ್ರಗಳು ಸೇರಿ ಆಕರ್ಷಕ ಕಲಾಕೃತಿಗಳನ್ನು ಕಣ್ತುಂಬಿಕೊಳ್ಳಲು ಕಲಾಸಕ್ತರ ದಂಡೇ ನೆರೆದಿದೆ

ಚಿತ್ರಕಲಾ ಪರಿಷತ್ತಿನ ಆವರಣ ಕುಮಾರಕೃಪಾ ರಸ್ತೆ ತ್ರೆಸೆಂಟ್ ರಸ್ತೆ ಗಾಂಧಿಭವನ ರಸ್ತೆ ಸೇರಿದಂತೆ ಪರಿಷತ್ತಿನ ಸುತ್ತಮುತ್ತಲಿನ ರಸ್ತೆಗಳಲ್ಲೆಲ್ಲ ಕಲಾಕೃತಿಗಳ ವೈಭವವೇ ರಾರಾಜಿಸುತ್ತಿದ್ದು ಇಡೀ ವಾತಾವರಣ ಕಲಾ ಪ್ರಕಾರಗಳಿಂದ ಕಂಗೊಳಿಸುತ್ತಿದೆ ಈ ಬಾರಿಯ ಚಿತ್ರಸಂತೆಯನ್ನು ನೇಗಿಲ ಯೋಗಿಗೆ ಅರ್ಪಿಸಲಾಗಿದೆ ನೇಗಿಲ ಕುಲದೊಳು ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಎಂಬ ಕುವೆಂಪು ಅವರ ಕವನದ ಸಾಲು ಈ ಬಾರಿಯ ಚಿತ್ರಸಂತೆಯ ಘೋಷವಾಕ್ಖವಾಗಿದೆ ಇಂದು ಸಂಜೆಯವರೆಗೆ ಪ್ರದರ್ಶನ ನಡೆಯಲಿದೆ ಹಮೀದ್ ಮಹದಾಯಿ ವಿಚಾರದಲ್ಲಿ ರಾಜ್ಯಕ್ಷೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಕೇಂದ್ರ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಅವರ ಮೇಲೆ ವಿಶ್ವಾಸವಿರುವುದರಿಂದ ರಾಜ್ಯಕ್ಷೆ ಅನ್ಯಾಯವಾಗುವುದಿಲ್ಲ ಎಂದು ಉಪ ಮುಖ್ಯಮಂತ್ರಿ ಗೋವಿಂದ್ ಕಾರಜೋಳ ಗದಗದಲ್ಲಿಂದು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಹದಾಯಿ ವಿಚಾರ ನ್ಯಾಯಾಲಯದಲ್ಲಿ ಇರುವುದರಿಂದ ಅದರ ತೀರ್ಪಿಗೆ ಕಾಯಬೇಕಾಗಿದೆ ಯಾರೂ ಆತುರ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ಪೌರತ್ನ ತಿದ್ಗುಪಡಿ ಕಾಯ್ಲೆಯಿಂದ ಯಾವ ಭಾರತೀಯರಿಗೂ ತೊಂದರೆಯಾಗುವುದಿಲ್ಲ ಈ ಬಗ್ಗೆ ಆತಂಕ ಅನಗತ್ನ ಎಂದು ಸ್ಪಷ್ಟಪಡಿಸಿದರು

ಹಮೀದ್ಗ್ರೂಪ್ ಮೂಲ ವಿಜ್ಞಾನದ ಕಡೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಲು ವಿಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಞರು ಶಾಲಾ ಕಾಲೇಜುಗಳತ್ತ ಮುಖಮಾಡಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಕುರಿತ ರಾಷ್ಟೀಯ ಮಂಡಳಿಯ ಮುಖ್ಖಸ್ತ ಅಖಿಲೇಶ್ ಗುಪ್ತಾ ಹೇಳಿದ್ದಾರೆ

ಡಾಕ್ಟರೇಟ್ ನಂತರದ ವಿದ್ಯಾರ್ಥಿಗಳ ಬರವಣಿಗೆಯ ಕೌಶಲ್ಯ ಅಭಿವೃದ್ದಿಪಡಿಸಲು ಕೇಂದ್ರ ಸರ್ಕಾರ ಅವಸರ್ ಎಂಬ ಕಾರ್ಯಕ್ರಮವನ್ನು ಪೂರಂಭಿಸಿದೆ

ಈ ಲೇಖನಗಳಿಗೆ ನಂತರ ರಾಷ್ಟ ಮಟ್ಟದಲ್ಲಿ ಪ್ರಸಾರಕ್ಕಾಗಿ ಮುಖ್ಯವಾಹಿನಿಯ ಮಾಧ್ಯಮಗಳಿಗೆ ಕಳುಹಿಸಲಾಗುತ್ತದೆ ಎಂದು ತಿಳಿಸಿದರು ಹಮೀದ್ಸುದೀಂಧ್ರ ಸ್ವಚ್ಛ ಸರ್ವೇಕ್ಷಣ್ ಅಭಿಯಾನ ಹಿನ್ನೆಲೆಯಲ್ಲಿ ಸ್ವಚ್ಛತೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರನ್ನು ನಂಬರ್ ಒನ್ ಸ್ಥಾನಕ್ಷೇರಿಸಲು ಮೈಸೂರು ಮಹಾನಗರ ಪಾಲಿಕೆ ಸಿದ್ದತೆ ನಡೆಸಿದ್ದು ಇದರ ಅಂಗವಾಗಿ ಮಹಾ ಮೈಸೂರು ಪ್ಲಾಗತಾನ್ ಕಾರ್ಯಕ್ರಮವನ್ನು ಇಂದು ಮೈಸೂರಿನಲ್ಲಿ ಆಯೋಜಿಸಲಾಗಿತ್ತು ಕಸ ಸಂಗ್ರಹಿಸುತ್ತಾ ಓಡುವ ಮಹಾ ಮೈಸೂರು ಪ್ಲಾಗತಾನ್ ಸ್ಪರ್ಧೆಗೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಹಿರಿಯ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಚಾಲನೆ ನೀಡಿದರು ಪ್ಲಾಗತಾನ್ಗೂ ಮುನ್ನ ಬೀದಿ ನಾಟಕದ ಮೂಲಕ ಸ್ವಚ್ವ ಸರ್ವೇಕ್ಷಣಾ ಜಾಗೃತಿ ಮೂಡಿಸಲಾಯಿತು ಪ್ಲಾಗತಾನ್ ಸ್ಪರ್ಧೆ ಎಂದರೆ ಸಾರ್ವಜನಿಕರು ಓಡುತ್ತಾ ಕಸ ಸಂಗ್ರಹಿಸುವುದಾಗಿದೆ